ಭಾರತದ ಉತ್ಪನ್ನಗಳಲ್ಲಿ ಜಾಗತಿಕ ಗುಣಮಟ್ಟ ಕಾಪಾಡಿ ತಯಾರಕರು ಮತ್ತು ಉದ್ಯಮ ನಾಯಕರಿಗೆ ಪ್ರಧಾನಮಂತ್ರಿ ಕರೆ

ಈಶಾನ್ಯ ರಾಜ್ಯಗಳ ಸಮಗ್ರ ಅಭಿವೃದ್ದಿಗೆ ಕೇಂದ್ರದ ಮೊದಲ ಆದ್ಯತೆ ಗ್ಬಹ ಸಚಿವ ಅಮಿತ್ ಷಾ

ಭಾರತವು ಆತ್ಮನಿರ್ಭರ ಅಥವಾ ಸ್ವಾವಲಂಬನೆ ಮೂಲಕ ಹೊಸ ಸಾಮರ್ಥ್ಯಗಳನ್ನು ನಿರ್ಮಿಸುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಆಕಾಶವಾಣಿಯ ಮಾಸಿಕ ಸರಣಿ ಕಾರ್ಯಕ್ರಮ ಮನ್ ಕಿ ಬಾತ್ ನಲ್ಲಿ ಮಾತನಾಡಿದ ಅವರು ದೇಶವಾಸಿಗಳಲ್ಲಿ ಮಹತ್ವದ ಬದಲಾವಣೆಗಳು ಉಂಟಾಗುತ್ತಿವೆ ಗ್ರಾಹಕರು ಸಹ ಭಾರತದಲ್ಲಿ ಉತ್ಪಾದಿಸಿದ ಉತ್ಪನ್ನಗಳಿಗೆ ಬೇದಿಕೆ ಇಡುತ್ತಿದ್ದಾರೆ ದೇಶದ ಪ್ರತಿಯೊಬ್ಬ ನಾಗರಿಕನು ದೇಶೀಯ ಉತ್ವನ್ನಗಳನ್ನು ತಯಾರಿಸಿ ಬಳಸುವ ಬಗ್ಗೆ ಹೊಸ ವರ್ಷದಲ್ಲಿ ಹೊಸ ನಿರ್ಣಯ ಕೈಗೊಳ್ಳಬೇಕು ದೇಶದ ಒಳಿತಿಗಾಗಿ ಈ ನಿರ್ಣಯ ಅತ್ಯಗತ್ಯ ಪ್ರತಿ ನಿತ್ಯ ಬಳಸುವ ಅಗತ್ಯ ವಸ್ತುಗಳ ಪಟ್ಟಿ ಮಾದಿ ಖರೀದಿಗೆ ಮುನ್ನ ಅವುಗಳ ವಿಶ್ಲೇಷಣೆ ನಡೆಸಿದರೆ ದೇಶೀಯ ಉತ್ವನ್ನಗಳ ಬಳಕೆ ಹೆಚ್ಚಿಸಲು ಸಾಧ್ಯವಾಗಲಿದೆ ಎಂದು ಪ್ರಧಾನಿ ಕಿವಿಮಾತು ಹೇಳಿದರು ಭಾರತದ ಉತ್ಪನ್ನಗಳಿಗೆ ಜಾಗತಿಕ ಗುಣಮಟ್ಟ ಕಾಪಾಡುವುದನ್ನು ನಮ್ಮ ಉತ್ಪನ್ನ ತಯಾರಕರು ಮತ್ತು ಉದ್ಯಮಿಗಳು ಖಾತ್ರಿಪದಿಸಬೇಕು ದೇಶೀಯ ಉತ್ಪನ್ನಗಳ ತಯಾರಿಕೆಗೆ ಉದ್ಯಮಶೀಲರು ಮತ್ತು ನವೋದ್ಯಮಗಳು ಮುಂದೆ ಬರಬೇಕು ಎಂದು ಪ್ರಧಾನಿ ಕರೆ ನೀಡಿದರು ದೇಶೀಯ ಉತ್ಪನ್ನಗಳ ಬಳಕೆಯಲ್ಲಿ ಪರಿವರ್ತನೆಗಳಾಗಿವೆ ಎಂಬ ಭಾವನೆ ಜನಸಾಮಾನ್ಯನಲ್ಲಿ ಮೂಡಬೇಕು ಕೊರೊನಾ ಇಡೀ ಜಗತ್ತನ್ನು ತಲ್ಲಣಗೊಳಿಸಿದರೆ ಭಾರತ ಅದರಿಂದ ಸಾಕಷ್ನು ಪಾಠ ಕಲಿತು ಸ್ವಂತ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಿದೆ ಎಂದರು ಕಳೆದ ತಿಂಗಳಷ್ಟೇ ವಿವಾಹವಾದ ಕರ್ನಾಟಕದ ಅನುದೀಪ್ ಹೆಗ್ಡೆ ಮತ್ತು ಮಿನುಷಾ ಕಾಂಚನ್ ದಂಪತಿಯ ಪ್ರಯತ್ವಗಳನ್ನು ಪ್ರಸ್ತಾಪಿಸಿದ ಪ್ರಧಾನಮಂತಿ ಮೋದಿ ಮಲಿನ ಗೊಂಡಿರುವ ಉಡುಪಿ ಜಿಲ್ಲೆಯ ಸೋಮೇಶ್ಲರ ಬೀಚ್ ಅನ್ನು ಸಂಪೂರ್ಣ ಸ್ವಚ್ಚಗೊಳಿಸಲು ಈ ದಂಪತಿ ತೆಗೆದುಕೊಂಡಿರುವ ಸಂಕಲ್ವಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಕುರಿತು ಆಕಾಶವಾಣಿಗೆ ಪ್ರತಿಕ್ರಿಯೆ ನೀಡಿದ ಅನುದೀಪ್ ಹೆಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಕೆಲಸವನ್ನು ಗುರುತಿಸಿರುವುದು ನನಗೆ ವೈಯಕ್ತಿಕವಾಗಿ ಗೌರವ ತಂದಿದೆ ಎಂದಿದ್ದಾರೆ

ಈ ರೈಲು ಮಹಾರಾಷ್ಟದ ಸಂಗೋಲಾದಿಂದ ಪಶ್ಚಿಮ ಬಂಗಾಳದ ಶಾಲಿಮರ್ ವರೆಗೆ ಪ್ರಯಾಣ ಬೆಳೆಸಲಿದೆ ಬಹು ಸರಕುಗಳನ್ನು ಸಾಗಿಸುವ ಕಿಸಾನ್ ರೈಲಿನಲ್ಲಿ ಹೂಕೋಸು ದೊಡ್ಡ ಮೆಣಸಿನಕಾಯಿ ಎಲೆಕೋಸು ನುಗ್ಗೆಕಾಯಿ ಮೆಣಸಿನಕಾಯಿ ಈರುಳ್ಳಿ ದ್ರಾಕ್ಷಿ ಕಿತ್ತಳೆ ದಾಳಿಂಬೆ ಬಾಳೆಹಣ್ಣು ಸೀತಾಫಲ ಮತ್ತಿತರ ಹಣ್ಣುಗಳನ್ನು ಸಾಗಿಸಲಿದೆ ನಿಗದಿತ ನಿಲುಗಡೆ ಕೇಂದ್ರಗಳಲ್ಲಿ ಆಹಾರ ಉತ್ಪನ್ನಗಳನ್ನು ಇಳಿಸಲು ಮತ್ತು ತುಂಬಲು ಅವಕಾಶ ಕಲ್ಪಿಸಲಾಗಿದೆ

ಕಿಸಾನ್ ರೈಲು ಹಸಿರು ನಿಶಾನೆ ಕಾರ್ಯಕ್ರಮದಲ್ಲಿ ಕೇಂದ್ರ ಕ್ಪಡಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಮತ್ತು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಉಪಸ್ಥಿತರಿರುವರು ದೇಶದಲ್ಲೇ ಮೊದಲ ಚಾಲಕ ರಹಿತ ಮೆಟ್ರೋ ರೈಲಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ವಿಡಿಯೋ ಕಾನ್ವರೆನ್ಸ್ ಮೂಲಕ ಚಾಲನೆ ನೀಡಲಿದ್ದಾರೆ

ಇದು ಪ್ರಯಾಣದ ಸೌಕರ್ಯ ಹಾಗೂ ಹೊಸಯುಗದ ಆವಿಷ್ಕಾರಗಳನ್ನು ಬಿಂಬಿಸುತ್ತದೆ ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏರ್ಪೋರ್ಟ್ ಎಕ್ಸಪ್ರೆಸ್ ಮಾರ್ಗಕ್ಕೆ ಕಾಮನ್ ಮೊಬಿಲಿಟಿ ಕಾರ್ಡ್ಗೂ ಚಾಲನೆ ನೀಡಲಿದ್ದಾರೆ ದೇಶದ ಯಾವುದೇ ಭಾಗದಲ್ಲಿ ಪಡೆದ ರುಪೇ ಡೆಬಿಟ್ ಕಾರ್ಡ್ ಅನ್ನು ಈ ಮಾರ್ಗದಲ್ಲಿ ಬಳಸಬಹುದಾಗಿದೆ

ಕಾನ್ಸುರದ ಅಲ್ಯುಮಿನಿಯಂ ಕ್ಷೆಗಾರಿಕೆ ಹೌರಾಯದ ಡೇರಿ ಉದ್ಯಮ ಇಟಾವಾದ ಜವಳಿ ಉದ್ಯಮ ಫಿರೋಜಾಬಾದ್ನ ಗ್ಲಾಸ್ವೇರ್ ಕೈಗಾರಿಕೆ ಅಲಿಫರ್ ಜಿಲ್ಲೆಯಲ್ಲಿರುವ ಹಾರ್ಡ್ವೇರ್ ಮತ್ತಿತರ ಕೈಗಾರಿಕೆಗಳಿಗೆ ಈ ಕಾರಿಡಾರ್ ಸರಕು ಸಾಗಾಣೆಗೆ ಅನುವು ಕಲ್ಪಿಸಲಿದೆ

ಕೇಂದ ಶಿಕ್ಷಣ ಸಚಿವ ರಮೇಶ್ ಪೋಖಿಯಾಲ್ ನಿಶಾಂಕ್ ಅವರು ಈ ವಿಷಯ ಕುರಿತು ಟ್ಲೀಟ್ ಮಾಡಿದ್ದಾರೆ

ನವೆಂಬರ್ನಲ್ಲೇ ಪರೀಕ್ಷಾ ವೇಳಾಪಟ್ಟಿಯನ್ನು ಪ್ರಕಟಿಸುತ್ತದೆ

ಫೆಬ್ರವರಿ ನಂತರ ಸಿಬಿಎಸ್ಇ ಪರೀಕ್ಷೆಗಳನ್ನು ಆಯೋಜಿಸಲಾಗುವುದು ಈ ಪರೀಕ್ಷೆಗಳು ಆಫ್ಲ್ವೆನ್ ವಿಧಾನದಲ್ಲಿ ನಡೆಯಲಿವೆ ಎಂದು ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅವರು ಇತ್ತೀಚೆಗಷ್ಟೇ ಹೇಳಿಕೆ ನೀದಿದ್ದರು ದೇಶದ ಈಶಾನ್ಯ ಭಾಗಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಆದ್ಯತೆಯ ಗಮನ ನೀಡಿದೆ ಎಂದು ಗ್ಬಹ ಸಚಿವ ಅಮಿತ್ ಷಾ ತಿಳಿಸಿದ್ದಾರೆ ಮಣಿಪುರದ ಇಂಫಾಲ್ನಲ್ಲಿ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಲಾಪನೆ ಮತ್ತು ಪ್ರಮುಖ ಮೂರು ಯೋಜನೆಗಳಿಗೆ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದ ಎನ್ಡಿಎ ಸರ್ಕಾರ ಈಶಾನ್ಯ ರಾಜ್ಯಗಳಿಗೆ ಹೊಸ ಗುರುತು ನೀಡಿ ಆದ್ಯತೆಯ ಆಧಾರದಲ್ಲಿ ಅಭಿವ್ವದ್ದಿ ಕಾರ್ಯಕ್ರಮಗಳನ್ನು ರೂಪಿಸುತ್ತಿದೆ ಮಣಿಪುರ ಜನತೆಯನ್ನು ಸಬಲೀಕರಿಸಲು ಹಲವಾರು ಐತಿಹಾಸಿಕ ನಿರ್ಧಾರಗಳನ್ನು ಕೈಗೊಂಡಿದೆ ಮಣಿಪುರ ಜನತೆಗೆ ಆಂತರಿಕ ರಹದಾರಿ ಒದಗಿಸಿರುವುದು ಪ್ರಧಾನಮಂತಿ ನೀಡಿರುವುದು ಅತಿ ದೊಡ್ಡ ಕೊಡುಗೆ ಎಂದು ಅಮಿತ್ ಷಾ ತಿಳಿಸಿದರು ಬಂಡುಕೋರರ ದುಷ್ಟ ತ್ಯಗಳಿಗೆ ಈಡಾಗಿದ್ದ ಮಣಿಪುರ ಇದೀಗ ಅಭಿವ್ವದ್ದಿಯ ಉತ್ತಮ ಕಾರ್ಯಗಳಿಗೆ ನಾಂದಿ ಹಾಡುತ್ತಿದೆ ಮಣಿಪುರದಲ್ಲಿ ಹಿಂದೆಂದೂ ಕಾಣದ ಅಭಿವೃದ್ದಿ ಕಾರ್ಯಗಳು ನಿರಾತಂಕವಾಗಿ ನಡೆಯುತ್ತಿವೆ ಎಂದು ತಿಳಿಸಿದರು ಮಣಿಪುರ ಯುವ ಸಮುದಾಯ ಶ್ರೇಷ್ಠ ಐಟಿ ಕೌಶಲ್ಯಗಳನ್ನು ಹೊಂದಿದ್ದಾರೆ ಇದನ್ನು ಗುರುತಿಸಿರುವ ಪ್ರಧಾನಿ ಅವರು ಇಲ್ಲಿನ ಯುವ ಸಮುದಾಯವನ್ನು ಸಬಲೀಕರಿಸಲು ಹಲವು ಕ್ರಮಗಳನ್ನು ಕ್ಷೆಗೊಂಡಿದ್ದಾರೆ ಮಣಿಪುರದಲ್ಲಿ ವಿಧಿ ವಿಜ್ಞಾನ ಕಾಲೇಜು ಸ್ಲಾಪನೆಗೆ ಕೇಂದ್ರ ಆದ್ಯತೆಯ ಗಮನ ನೀಡಿದೆ ಎಂದು ಅವರು ತಿಳಿಸಿದರು

ಜಪಾನ್ನಲ್ಲಿ ಹೊಸ ರೂಪಾಂತರದ ಕೊರೊನಾದ ಮೊದಲ ಪ್ರಕರಣ ಕಳೆದ ಶನಿವಾರ ಪತ್ತೆಯಾಗಿದೆ

ಹೊಸ ವೀಸಾಗಳ ನೀಡಿಕೆಯನ್ನು ಮುಂದೂಡಲು ಸಹ ಜಪಾನ್ ಸರ್ಕಾರ ಈಗಾಗಲೇ ನಿರ್ಧರಿಸಿದೆ

ಈ ಸಂಬಂಧ ಎಲ್ಲಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಚಿವಾಲಯ ನಿರ್ದೇಶನ ನೀಡಿದೆ